ಜತೆಗೆ ಲಾಕ್ ಡೌನ್ ಅನ್ನು ಕೊನೆಯ ಅಸ್ತವಾಗಿ ಮಾತ್ರ ಪರಿಗಣಿಸುವಂತೆ ರಾಜ್ಯಗಳಿಗೆ ಮನವಿ ಮಾಡಿದ್ದಾರೆ

ಆರ್ಥಿಕ ಆರೋಗ್ದದ ಜತೆಗೆ ದೇಶದ ಆರೋಗ್ದ ಬಗ್ಗೆಯೂ ನಾವು ಕಾಳಜಿ ವಹಿಸುತ್ತೇವೆ ಎಂದರು ದೇಶದ ಆನೇಕ ಭಾಗಗಳಲ್ಲಿ ಆಮ್ಲಜನಕದ ಬೇಡಿಕೆ ಹೆಚ್ಚಾಗಿದೆ ಹೀಗಾಗಿ ಖಾಸಗಿ ವಲಯದ ಜತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಗತ್ನವಿರುವ ಎಲ್ಲರಿಗೂ ಆಮ್ಲಜನಕ ಲಭ್ಯವಾಗಿಸಲು ಪ್ರಮಾಣಿಕ ಪ್ರಯತ್ನ ನಡೆಸಲಾಗುತ್ತಿದೆ ಹೀಗಾಗಿ ಯಾರೂ ಆತಂಕ ಪಡುವ ಅಗತ್ನವಿಲ್ಲ ಎಂದು ಒತ್ತಿ ಹೇಳಿದ್ದಾರೆ ಆಮ್ಲಜನಕದ ಸಾಗಣೆಯನ್ನು ಖಟಿತಪಡಿಸಿಕೊಳ್ಳಲು ಸರ್ಕಾರ ಆನೇಕ ಮಾರ್ಗಗಳನ್ನು ಬಳಸುತ್ತಿದೆ ಎಂದು ಹೇಳಿದ ಪ್ರಧಾನಮಂತ್ರಿ ಕಾರ್ಮಿಕರು ವಲಸೆ ಹೋಗದಂತೆ ಮನವೊಲಿಸಬೇಕು ಎಂದು ರಾಜ್ಯ ಸರ್ಕಾರಗಳನ್ನು ಕೋರಿದರು ಇದೇ ವೇಳೆ ವೈದ್ಯರು ಅರೆ ಕಾಲಿಕ ವೈದ್ಯಕೀಯ ಸಿಬ್ಬಂದಿ ಪೌರ ಕಾರ್ಮಿಕರು ಪೊಲೀಸ್ ಮತ್ತು ಆರೋಗ್ಯ ಕಾರ್ಯಕರ್ತರು ಸೇರಿದಂತೆ ಕೋವಿಡ್ ವಿರುದ್ಧ ಹೋರಾಟ ನಡೆಸುತ್ತಿರುವ ಎಲ್ಲರ ಬದ್ಧತೆಯನ್ನು ಪ್ರಧಾನಮಂತ್ರಿ ಶ್ಲಾಫಿಸಿದರು

ಈ ಕ್ರಮದಿಂದ ದಿಷಧ ಪೂರೈಕೆಯನ್ನು ಪಾಗೂ ರೋಗಿಗಳಿಗೆ ಅನುಕೂಲವಾಗುವಂತೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಪಣಕಾಸು ಸಚಿವಾಲಯ ಹೊರಡಿಸಿರುವ ಅಧಿಸೂಚನೆಯಲ್ಲಿ ರೆಮ್ ಡಿಸಿವಿರ್ ಆಕ್ಷಿವ್ ಫಾರ್ಮಾಸ್ಯುಟಿಕಲ್ ಪದಾರ್ಥಗಳು ಇಂಜೆಕ್ಷನ್ ಮತ್ತು ರೆಮ್ ಡಿಸಿವಿರ್ ತಯಾರಿಕೆಯಲ್ಲಿ ಬಳಸಲಾಗುವ ನಿರ್ದಿಷ್ಟ ಪದಾರ್ಥಗಳಿಂದ ಆಮದು ಸುಂಕವನ್ನು ತೆಗೆದು ಹಾಕಲಾಗಿದೆ

ಇದಲ್ಲದೆ ಕೋವಿಡ್ ರೋಗಿಗಳ ಚಿಕಿತ್ಸೆಗಾಗಿ ಔಷಧಗಳ ಬಳಕೆಯ ಬಗ್ಗೆ ಆರೋಗ್ಯ ಕಾರ್ಯದರ್ಶಿ ಮತ್ತು ಔಷಧ ಕೇಂದ್ರ ಕಾರ್ಯದರ್ಶಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಭೆ ನಡೆಸಿ ಚರ್ಚೆಸಿದ್ದಾರೆ

ಹಾಗಾಗಿ ಚೈತ್ರಮಾಸದ ಶುಕ್ಷ ಪಕ್ಷದ ನವಮಿಯಂದು ಪೂಜೆ ಪಾಗೂ ಉಪವಾಸ ಮಾಡುವ ಮೂಲಕ ಜನರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ

ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಎದುರಾಗಿರುವ ಆಮ್ಲಜನಕ ಕೊರತೆ ನೀಗಿಸಲು ಪಾಗೂ ಆರೋಗ್ಯ ಕ್ಷೇತ್ರದಲ್ಲಿನ ಸೌಲಭ್ಯಗಳನ್ನು ಹೆಚ್ಚಿಸಲು ಕ್ರಮ ಕೈಗೊಂಡಿರುವ ಟಾಟಾ ಸಂಸೈಯ ಕಾರ್ಯ ಶ್ಲಾಘನೀಯ ದೇಶದ ಜನರೊಂದಿಗೆ ಒಟ್ಟಾಗಿ ನಾವೆಲ್ಲಾ ಕೋವಿಡ್ ವಿರುದ್ಧ ಹೋರಾಡೋಣಾ ಎಂದಿದ್ದಾರೆ

ಆರೋಗ್ಯ ಕಾರ್ಯಕತರಿಗೆ ಪ್ರಧಾನ್ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ವಿಮೆಯನ್ನು ಕೇಂದ್ರ ಸರ್ಕಾರ ಮುಂದಿನ ಒಂದು ವರ್ಷದವರೆಗೆ ವಿಸ್ತರಿಸಿದೆ ಕೊರೋನಾ ಸಾಂಕ್ರಾಮಿಕದಿಂದ ಜೀವ ಕಳೆದುಕೊಂಡ ಕೊರೋನಾ ಯೋಧರ ಕುಟುಂಬಕ್ಕೆ ಈ ವಿಮೆ ಭದ್ರತೆಯನ್ನು ಒದಗಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವ ಡಾ ಪರ್ಷವರ್ಧನ್ ತಿಳಿಸಿದ್ದಾರೆ ಕೋವಿಡ್ ಲಸಿಕಾ ಅಭಿಯಾನದಲ್ಲಿ ಭಾರತ ಮತ್ತೊಂದು ಹೊಸ ಮೈಲುಗಲ್ಲು ಸ್ಥಾಪಿಸಿದೆ

ಈ ಅವಧಿಯಲ್ಲಿ ಶನಿವಾರ ಮತ್ತು ಭಾನುವಾರಗಳಂದು ಇಡೀ ದಿನ ಕರ್ಪ್ಯೂ ಜಾರಿಯಲ್ಲಿರುತ್ತದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ತಿಳಿಸಿದ್ದಾರೆ ಶಾಲಾ ಕಾಲೇಜುಗಳು ಕೋಚಿಂಗ್ ಕೇಂದ್ರಗಳು ಸಿನಿಮಾ ಪಾಲ್ ಗಳು ಶಾಪಿಂಗ್ ಮಾಲ್ ಗಳು ಜೆಮ್ನಾಷಿಯಂ ಯೋಗ ಕೇಂದ್ರಗಳು ಸ್ಪಾ ಕ್ರೀಡಾ ಕಾಂಪ್ಲೆಕ್ಸ್ ಗಳು ಸ್ವೇಡಿಯಂ ಈಜುಕೋಳ ಮನರಂಜನಾ ಅಮ್ಯೂಸ್ ಮೆಂಟ್ ಪಾರ್ಕ್ ಬಾರ್ ಆಡಿಟೋರಿಯಂಗಳು ಹಾಗೂ ಮತ್ತಿತರ ಸಮಾವೇಶದ ತಾಣಗಳು ಬಂದ್ ಆಗಿರಲಿವೆ ಆದರೆ ಆನ್ ಲೈನ್ ಶಿಕ್ಷಣ ಮುಂದುವರಿಸಬಹುದಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಎಲ್ಲ ಸಾಮಾಜಿಕ ರಾಜಕೀಯ ಕ್ರೀಡಾ ಮನರಂಜನೆ ಶೈಕ್ಷಣಿಕ ಧಾರ್ಮಿಕ ಸಮಾವೇಶಕ್ಷೆ ನಿಷೇಧ ಹೇರಲಾಗಿದೆ ಕ್ರೀಡಾಕೂಟಕ್ಷೆ ಪ್ರೇಕ್ಷಕರಿಗೆ ಅವಕಾಶವಿಲ್ಲ ಆದರೆ ಕ್ರೀಡಾಪಟುಗಳ ತರಬೇತಿಗೆ ಅವಕಾಶ ಕಲ್ಪಿಸಲಾಗಿದೆ ಎಲ್ಲ ಧಾರ್ಮಿಕ ಸ್ವಳಗಳು ಪೂಜಾ ಪಾರ್ಥನಾ ಮಂದಿರಗಳಲ್ಲಿ ಭಕ್ತರಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಆದರೆ ಪೂಜಾ ಕೈಂಕರ್ಯ ನಡೆಸಲು ಅರ್ಚಕರಿಗೆ ಅವಕಾಶವಿದೆ

ಎಲ್ಲ ರೀತಿಯ ನಿರ್ಮಾಣ ಚಟುವಟಿಕೆಗಳು ರಿವೇರಿ ಚಟುವಟಿಕೆಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಅನುಮತಿ ಪಡೆದು ಕೋವಿಡ್ ನಿಯಮಗಳನ್ನು ಪಾಲಿಸಬೇಕಿದೆ ಎಲ್ಲ ಕೈಗಾರಿಕೆಗಳು ಉತ್ಪಾದನಾ ಘಟಕಗಳು ಕೋವಿಡ್ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ನಡೆಸಬಹುದಾಗಿದೆ ಕಾರ್ಮಿಕರು ಹಾಗೂ ಸಿಬ್ಬಂದಿ ಓಡಾಡಲು ಕೆಲಸ ಸ್ವಳದ ಗುರುತಿನ ಚೀಟಿ ಹೊಂದಿರುವುದು ಅಗತ್ತವಾಗಿರುತ್ತದೆ ಕಿರಾಣಿ ಅಂಗಡಿ ನ್ಯಾಯಬೆಲೆ ಅಂಗಡಿ ಆಪಾರ ಪದಾರ್ಥಗಳು ಪಣ್ಣು ತರಕಾರಿ ಹಾಗೂ ಡೇರಿ ಉತ್ತನ್ನಗಳು ಮಾಂಸ ಹಾಗೂ ಮೀನು ಮಾರಾಟಕ್ಕೆ ಅವಕಾಶವಿದೆ ಅಗತ್ಯ ಸೇವೆಗಳು ಅಬಾಧಿತವಾಗಿರುತ್ತವೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ

ತಮಿಳುನಾಡಿನಲ್ಲಿ ನಿನ್ನೆಯಿಂದಲೇ ರಾತ್ರಿ ಕರ್ಫ್ಯೂ ಜಾರಿ ಮಾಡಲಾಗಿದ್ದು ಎಲ್ಲಾ ಭಾನುವಾರದಂದು ಸಂಪೂರ್ಣ ಲಾಕ್ ಡೌನ್ ಮಾಡಲು ನಿರ್ಧರಿಸಿದೆ

ಬೀಚ್ಗಳು ಸೇರಿದಂತೆ ಎಲ್ಲಾ ಪ್ರವಾಸಿ ತಾಣಗಳಲ್ಲಿ ಲಾಕ್ಡೌನ್ ಹೇರಲಾಗಿದೆ

ಕೊರೊನಾ ತಡೆಯುವ ಸಂಬಂಧ ನಿನ್ನೆ ನಡೆದ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಪ್ರತಿ ನಗರ ಗ್ರಾಮಗಳಲ್ಲಿ ಜನತಾ ಕರ್ಫ್ಲೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಬೇಕಿದೆ ಕೊರೊನಾ ಸೋಂಕು ತಡೆಗಟ್ಟುವ ಮುಂಜಾಗ್ರತ ಕ್ರಮಗಳ ಕುರಿತು ಸರ್ಕಾರ ನಿನ್ನೆ ಪೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ನಮ್ಮ ಮೆಟ್ರೊ ಎರಡನೇ ಪಂತದಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನಿಂದ ಕೆ ಆರ್

ಆರ್